ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ಸರ್ಕಾರಿ ಆಸ್ಸತ್ರೆಗಳ ಪ್ರತಿಭಟನಾ ನಿರತ ವೈದ್ಯರಿಂದ ಇಂದು ಮಧ್ಯಾಹ್ನ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ

ಹಂಗಾಮಿ ಲೋಕಸಭಾಧ್ಯಕ್ಷ ಡಾ ವೀರಂದ್ರ ಕುಮಾರ್ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸುತ್ತಿದ್ದಾರೆ ಪ್ರಧಾನಮಂತ್ರಿ ಮತ್ತು ಸದನ ನಾಯಕ ನರೇಂದ್ರ ಮೋದಿ ಇಂದು ಮೊದಲಿಗೆ ಸದನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ನಂತರ ಅವರು ಸದಸ್ಯರ ಪಟ್ಟಿಯಲ್ಲಿ ಅಂಕಿತ ಹಾಕಿದರು

ನಿತಿನ್ ಗಡ್ಕರಿ ಡಿ

ಸದಾನಂದಗೌಡ ಹರ್ ಸಿಮ್ರತ್ ಕೌರ್ ಬಾದಲ್ ರವಿಶಂಕರ್ ಪ್ರಸಾದ್ ಸಂತೋಷ್ ಗಂಗ್ಲಾರ್

ಸುರೇಶ್ ಅಂಗಡಿ ಸೇರಿದಂತೆ ಹಲವು ಸದಸ್ಯರಾಗಿ ಪ್ರಮಾಣ ವಚನ ಸ್ಸೀಕರಿಸಿದರು

ಸದಾನಂದಗೌಡ ಹಾಗೂ ಪ್ರಲ್ಡಾದ್ ಜೋಶಿ ಅವರು ಕನ್ನಡದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು

ಈ ಮಧ್ಯೆ ರಾಜ್ಯಸಭೆಯ ಅಧಿವೇಶನ ಗುರುವಾರದಿಂದ ಆರಂಭವಾಗಲಿದೆ

ರಾಷ್ಟಪತಿ ರಾಮ್ ನಾಥ್ ಕೋವಿಂದ್ ರಾಷ್ಟ ಪತಿಭವನದಲ್ಲಿ ಡಾ ವೀರೇಂದ್ರ ಕುಮಾರ್ ಅವರಿಗೆ ಅಧಿಕಾರ ಮತ್ತು ಗೌಪ್ನತೆಯ ಪ್ರಮಾಣ ವಚನ ಬೋಧಿಸಿದರು ಸಂಸತ್ತಿನ ಅಧಿವೇಶನದ ಅವಧಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳೂ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತವೆ ಎಂಬ ವಿಶ್ವಾಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ

ಪ್ರತಿಪಕ್ಷಗಳು ತಮ್ಮ ಸಂಖ್ಯೆಯ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಎಂದ ಅವರು ಅವು ಸಕ್ರಿಯವಾಗಿ ಸಂಸತ್ತಿನಲ್ಲಿ ಮಾತನಾಡಬೇಕು ಮತ್ತು ಸದನದ ಕಾರ್ಯಕಲಾಪದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು ಸಂಸದರನ್ನು ಸ್ನಾಗತಿಸಿದ ಪ್ರಧಾನಮಂತ್ರಿ ಸದಸ್ನರು ದೇಶದ ಹಿತಕ್ಕಾಗಿ ಶ್ರಮಿಸಬೇಕು ಎಂದು ಹೇಳಿದರು

ರಾಜ್ಯ ಸರ್ಕಾರ ಮತ್ತು ವೈದ್ಯರುಗಳ ನಡುವೆ ಬಹುತೇಕ ವಾರದಿಂದ ಉಂಟಾಗಿರುವ ಬಿಕ್ಕಟ್ನು ಕೊನೆಗಾಣಿಸುವಲ್ಲಿ ಈ ಮಾತುಕತೆ ಸಹಕಾರಿಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಕೋಲ್ನತ್ತಾದ ಎನ್ ಆರ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಸತ್ರೆಯಲ್ಲಿ ರೋಗಿಯೊಬ್ಬರ ಬಂಧುಗಳು ತಮ್ಮ ಇಬ್ಬರು ಸಹೋದ್ಯೋಗಿಗಳ ಮೇಲೆ ಮಾರಕ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿರುವುದನ್ನು ಪ್ರತಿಭಟಿಸಿ ಕಳೆದ ವಾರದಿಂದ ವೈದ್ಯರು ಮುಷ್ಕರ ನಡೆಸುತ್ತಿದ್ದಾರೆ ಭಾರತೀಯ ವೈದ್ಯಕೀಯ ಸಂಘ ಐ ಎಂ ಎ ಪ್ರತಿಭಟನಾ ನಿರತ ಪಶ್ಚಿಮ ಬಂಗಾಳ ವೈದ್ಯರಿಗೆ ಬೆಂಬಲ ಸೂಚಿಸಿ ಇಂದು ದೇಶದಾದ್ಯಂತ ಮುಷ್ನ ರಕ್ನೆ ಕರೆ ನೀಡಿದೆ

ಎಂ ಎ ತಿಳಿಸಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ವಾದಕರಿಗೆ ಹಣ ಪೂರೈಸುತ್ತಿರುವ ಕುರಿತಂತೆ ತಾನು ನಡೆಸುತ್ತಿರುವ ತನಿಖೆಯಿಂದ ಖಟ್ಷರ್ ವಾದಿ ಪ್ರತ್ಯೇಕತಾವಾದಿಗಳು ವಿದೇಶಗಳಿಂದ ಹಣ ಪಡೆದಿರುವುದು ತಿಳಿದುಬಂದಿದೆ ಎಂದು ರಾಷ್ಟೀಯ ತನಿಖಾ ಸಂಸ್ದೆ ಎನ್ ಐ ಎ

ಹುರಿಯತ ಕಾನ್ಸರೆನ್ಸ್ ಮತ್ತು ಇತರ ಸಂಘಟನೆಗಳ ಹಲವು ಉನ್ಸತ ನಾಯಕರನ್ನು ತಾನು ವಿಚಾರಣೆಗೆ ಒಳಪಡಿಸಿದ್ದು ಕಾಶ್ಮೀರ ಕಣಿವೆಯ ಜನರಲ್ಲಿ ಪ್ರತ್ಯೇಕತೆಯ ಭಾವನೆಯನ್ನು ಮೂಡಿಸಲು ಪಾಕಿಸ್ತಾನದಿಂದ ತಾವು ಹಣ ಸ್ವೀಕರಿಸಿರುವುದಾಗಿ ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ವಿಚಾರಣೆಯ ವೇಳೆ ದುಖ್ತಾರನ್ ಇ ಮಿಲಾತ್ ನಾಯಕಿ ಆಸಿಯಾ ಅಂದ್ರಾಬಿ ತಾವು ವಿದೇಶೀ ಮೂಲಗಳಿಂದ ದೇಣಿಗೆ ಮತ್ತು ಹಣ ಸಂಗ್ರಹಿಸಿದ್ದಾಗಿ ಒಪ್ಸಿಕೊಂಡಿದ್ದಾರೆ

ನಿಷೇಧಿತ ಹಿಜ್ಬುಲ್ ಮುಜಾಹಿದ್ದೀನ್ ನಾಯಕ ಸಯೀದ್ ಸಲಾವುದ್ದೀನ್

ಇಂದು ದೇವ ಸ್ತಾನ ಪೂರ್ಣಿಮಾ ಈ ಹಿನ್ನೆಲೆಯಲ್ಲಿ ಒಡಿಶಾದ ಪುರಿಯಲ್ಲಿ ಜಗನ್ನಾಥ ಮತ್ತು ಆತನ ಒಡಹುಟ್ಟಿದವರಾದ ಬಲರಾಮ ಸುಭದ್ರ ಮತ್ತು ಸುದರ್ಶನ ದೇವರ ಮೂರ್ತಿಗಳ ಪವಿತ್ರ ಸ್ವಾನವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ನೆರೆದಿದ್ದಾರೆ ಇಂದು ಬೆಳಗ್ಗೆ ಪವಿತ್ರ ಮೂರ್ತಿಗಳನ್ನು ರತ್ನ ಬೀದಿಯ ಮೂಲಕ ಮೆರವಣಿಗೆಯಲ್ಲಿ ತಂದು ಸ್ವಾನ ಮಂಟಪದಲ್ಲಿ ಪ್ರತಿಷ್ಣಾಪಿಸಲಾಯಿತು ಪುರಿಯಲ್ಲಿ ತಿಂಗಳು ಪೂರ್ತಿ ನಡೆಯುವ ರಥೆಯಾತ್ರೆ ಇಂದಿನಿಂದ ಆರಂಭಗೊಳ್ಳಲಿದೆ

ಇದು ಮುಂಗಾರು ಮಾರುತಗಳು ಅರಬ್ಬಿ ಸಮುದ್ರದ ಕಡೆಗೆ ಸಾಗಲು ಅವಕಾಶ ಮಾಡಿಕೊಡುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಕೆ ಸತಿದೇವಿ ಆಕಾಶವಾಣಿಗೆ ತಿಳಿಸಿದ್ದಾರೆ ಗುಜರಾತ್ನಲ್ಲಿ ವಾಯು ಚಂಡಮಾರುತ ಈಶಾನ್ನದ ಕಡೆಗೆ ಸಾಗಿದ್ದು ಮಧ್ಯರಾತ್ರಿಯ ವೇಳೆಗೆ ಕಭ್ ಕರಾವಳಿಯನ್ನು ಅಪ್ಪಳಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವಿಪತ್ತು ನಿರ್ವಹಣೆ ಮತ್ತು ಸ್ಸಂದನೆಗೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರದ ಪೊಂಚ್ ಜಿಲ್ಲೆಯ ಗದಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ಪಡೆಗಳು ಭಾರತದ ಹೊರ ಠಾಣೆಗಳನ್ನು ಗುರಿಯಾಗಿಸಿಕೊಂದು ಅಪ್ರಚೋದಿತ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಒಬ್ಬಳು ಬಾಲಕಿ ಸೇರಿ ಇಬ್ಬರು ನಾಗರಿಕರು ಗಾಯಗೊಂಡಿದ್ದಾರೆ ಪಾಕಿಸ್ತಾನದ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿದ್ದು

ಭಾರತೀಯ ಪಡೆಗಳು ಪಾಕ್ ಪಡೆಗಳ ಅಪ್ರಚೋದಿತ ದಾಳಿಗೆ ತಕ್ಕ ಉತ್ತರ ನೀಡಿವೆ ಎಂದು ಅವರು ತಿಳಿಸಿದ್ದಾರೆ ಇಂದು ವಿಶ್ಲ ಮರಳುಗಾಡುಗೊಳಿಸುವಿಕೆ ತಡೆ ಮತ್ತು ಬರ ನಿಗ್ರಹ ದಿನ

ಭವಿಷ್ಯದೊಂದಿಗೆ ಜೊತೆಗೂಡಿ ಬೆಳೆಯೋಣ ಎಂಬುದು ಈ ವರ್ಷದ ಧ್ಯೆಯವಾಗಿದೆ ಈ ಸಂದರ್ಭದಲ್ಲಿ ವಿಶ್ವ ಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುತೇರಸ್ ಮರುಭೂಮಿಗೊಳಿಸುವಿಕೆ ಮತ್ತು ಭೂಮಿಯ ಫಲವತ್ತತೆ ತಗ್ಗಿಸುವಿಕೆ ಮತ್ತು ಬರದಿಂದ ವಿಶ್ವದಾದ್ಯಂತ ಲಕ್ಷಾಂತರ ಜನರು ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳು ಬಾಧಿತರಾಗಿದ್ದಾರೆ ಎಂದು ಹೇಳಿದ್ದಾರೆ